ಸಮತೋಲನ ಸಾಧಿಸಲು ಬೆಲೆ ನಿಗದಿ ವ್ಯವಸ್ಥೆ ಅಗತ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ ಿ ಪಂಡಿತ್ ದೀನ ದಯಾಳ ಉಪಾಧ್ಯಾಯರ ಪುಣ್ಯ ಸ್ಮರಣೆ ಸಮರ್ಪಣಾ ದಿನವಾಗಿ ಆಚರಣೆ ಿ ಆಡಿಯೋ ಸಿಡಿ ವಿವಾದ ಉಭಯ ಸದನಗಳಲ್ಲಿ ಗದ್ದಲ ಕಲಾಪ ಇಂದಿಗೆ ಮುಂದೂಡಿಕೆ ವಾರ್ತೆಗಳ ವಿವರ ತೈಲ ಉತ್ಪಾದಕರು ಮತ್ತು ಗ್ರಾಹಕರ ಹಿತಾಸಕ್ತಿಯಲ್ಲಿ ಸಮತೋಲನ ಸಾಧಿಸಲು ಜವಾಬ್ದಾರಿಯುತ ಬೆಲೆ ನಿಗದಿ ವ್ಯವಸ್ಥೆ ಅಗತ್ಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ

ಪಾರದರ್ಶಕ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಮಾರುಕಟ್ಟೆ ರೂಪಿಸುವ ಅಗತ್ಯ ಇದೆ ಎಂದರು

ಪಂಡಿತ್ ದೀನ್ ದಯಾಳ್ ಉಪಾಧ್ವಾಯ ಅವರ ಪುಣ್ಯಸರಣೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಸ ದಿಲ್ಲಿಯಲ್ಲಿ ನಿನ್ನೆ ಗೌರವ ನಮನ ಸಲ್ಲಿಸಿದರು ಪಂಡಿತ್ ದೀನ್ ದಯಾಳ್ ಉಪಾಧ್ವಾಯ ಅವರ ಜೀವನ ಆದರ್ಶಗಳನ್ನು ಪ್ರಧಾನಮಂತ್ರಿಯವರು ಸ್ಗರಿಸಿದರು ಈ ಕುರಿತು ಟ್ನೀಟ್ ಮಾಡಿರುವ ಅವರು ಪಂಡಿತ್ ದೀನ್ ದಯಾಳ್ರ ಮಾನವೀಯ ಕಾರ್ಯಗಳು ಕೋಟ್ಟಂತರ ಜನರಿಗೆ ಪ್ರೇರಣೆಯಾಗಿದೆ ಅವರು ಅದ್ವಿತೀಯ ಸಂಘಟನಾಕಾರರಾಗಿದ್ದರು ಪರಿಶ್ರಮ ಪಡುವ ಕಾರ್ಯಕರ್ತರಿಗೆ ಮಾದರಿಯಾಗಿದ್ದಾರೆ ತಮ್ಮ ಜೀವನವನ್ನು ಸಂಪೂರ್ಣ ರಾಷ್ಟ ನಿರ್ಮಾಣದಲ್ಲಿ ಸಮರ್ಪಿಸಿಕೊಂಡಿದ್ದರು ಎಂದು ಹೇಳಿದ್ದಾರೆ ದೀನ ದಯಾಳ್ ಅವರು ಭಾರತೀಯ ಜನಸಂಘದ ಸ್ಥಾಪನೆಯ ಮೂಲಕ ತಮ್ಮ ದೂರದರ್ತಿತ್ವದ ನಾಯಕತ್ವ ಗುಣವನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ್ದರು ಅವರ ಏಕಾತ್ಮ ಮಾನವತಾ ವಾದ ಇಂದು ಎಂದಿಗಿಂತಲೂ ಹೆಚ್ಚು ಪ್ರಸ್ತುತ ಎಂದು ಬಿಜೆಪಿ ರಾಜ್ಯ ಉಸ್ತುವಾರಿ ಪಿ ಮುರಳೀಧರ ರಾವ್ ಹೇಳಿದ್ದಾರೆ ರಾಜ್ಯ ಬಿಜೆಪಿ ಕಾರ್ಯಾಲಯದಲ್ಲಿ ನಿನ್ನೆ ದೀನ ದಯಾಳ್ ಅವರ ಭಾವಚಿತ್ರಕ್ಷೆ ಗೌರವ ಸಲ್ಲಿಸಿ ಅವರ ತ್ಯಾಗವನ್ನು ಸ್ಲಿಸಿದರು ಪಂಡಿತ್ ದೀನದಯಾಳ್ ಉಪಾಧ್ನಾಯ ಅವರ ಪುಣ್ಣಸರಣೆಯನ್ನು ನಿನ್ನೆ ಸಮರ್ಪಣಾ ದಿನವನ್ನಾಗಿ ಆಚರಿಸಲಾಯಿತು ಈ ಕುರಿತು ಟ್ಟಟ್ ಮಾಡಿರುವ ಬಿಜೆಪಿ ರಾಜ್ಯಾಧ್ವಕ್ಷ ಬಿ

ಯಡ್ಕೂರಪ್ಪ ದೇಶದ ಅಭಿವೃದ್ಧಿಗೆ ಎಲ್ಲರೂ ಪಣ ತೊಟ್ಟು ತನು ಮನ ಧನ ಸಮರ್ಪಿಸೋಣ ಎಂದು ಹೇಳಿದ್ದಾರೆ ವಿಧಾನಸಭೆಯಲ್ಲಿ ನಿನ್ನೆ ವಿವಾದಿತ ಧ್ವನಿ ಮುದ್ರಿಕೆ ಕುರಿತು ಸ್ವತಃ ಸ್ವೀಕರ್ ರಮೇಶಕುಮಾರ ಸದನದಲ್ಲಿ ಶ್ರಸ್ತಾಪಿಸಿದರು ಹಲವು ಸಂಸದೀಯ ಘಟನಾವಳಗಳನ್ನು ಸ್ಥರಿಸಿದ ಅವರು ಸದನದ ಗೌರವಕ್ಕೆ ಚ್ಚುತಿ ಬರುವಂಥ ವಿಚಾರಗಳು ಧ್ವನಿ ಮುದ್ರಿಕೆಯಲ್ಲಿರುವ ಬಗ್ಗೆ ತೀವ್ರ ದೇಸರ ವ್ಯಕ್ತಪಡಿಸಿದರು ದ್ವನಿ ಮುದ್ರಿಕೆಯಲ್ಲಿ ಮಾತನಾಡಿರುವ ವ್ಯಕ್ತಿ ಯಾರೆಂಬುದು ತನಿಖೆಯಿಂದಷ್ಟೇ ತಿಳಿಯಲು ಸಾಧ್ಯ ಆದರೆ ಅದರಲ್ಲಿರುವ ಅಂಶಗಳು ತಮಗೆ ತೀವ್ರ ನೋವುಂಟು ಮಾಡಿವೆ ಎಂದರು

ರಾಮಸ್ವಾಮಿ ಪ್ರಜಾಸತ್ತೆಗೆ ದೊಡ್ಡ ಗಂಡಾಂತರ ಎದುರಾಗಿದೆ ತಪ್ಪು ಯಾರೇ ಮಾಡಿದ್ದರೂ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಷೆ ಕೊಂಡೊಯ್ದ ಸದನದ ಘನತೆ ಎತ್ತಿ ಹಿಡಿಯಬೇಕು ಎಂದರು

ಈಶ್ವರಪ್ಪ ಆಡಿಯೋ ಅಸಲಿತನದ ಪರಿಶೀಲನೆ ಆಗಬೇಕು ಎಂದು ಒತ್ತಾಯಿಸಿದರು ಸಮಿಶ್ರ ಸರ್ಕಾರದ ಸಮನ್ನಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಆಡಿಯೋ ವಿಚಾರ ಗಂಭೀರವಾಗಿದ್ದು ಸಮಗ್ರ ತನಿಖೆಯಾಗಬೇಕು ಇದರ ಹಿಂದಿರುವ ರಾಜಕೀಯ ದುರುದ್ದೇತ ಬಯಲಾಗಬೇಕು ಎಂದರು

ಕುಮಾರಸ್ವಾಮಿ ಇದಕ್ಕೆ ಪೂರಕವಾಗಿ ಶ್ರತಿಕ್ರಿಯಿಸಿ ವಿಶೇಷ ತನಿಖಾ ತಂಡ ರಚಿಸುವುದಾಗಿ ತಿಳಿಸಿದರು ಪ್ರತಿಪಕ್ಷೆ ಮುಖಂಡರು ಸರ್ಕಾರದ ಮೇಲೆ ತಮಗೆ ವಿಶ್ವಾಸವಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದಾಗ ಸಭಾಧ್ಯಕ್ಷರು ಸದನವನ್ನು ಭೋಜನ ವಿರಾಮದವರೆಗೆ ಮುಂದೂಡಿದರು ಮತ್ತೇ ಸದನ ಸಮಾವೇಶಗೊಂಡಾಗ ಆಡಳಿತ ಪ್ರತಿಪಕ್ಷಗಳ ನಡುವೆ ತೀವ್ರ ವಾಗ್ನಾದ ಉಂಟಾಯಿತು ಮತ್ತೊಮ್ನೆ ಸಭಾಧ್ಯಕ್ಷರು ಸದನವನ್ನು ಅರ್ಧ ಗಂಟೆ ಕಾಲ ಮುಂದೂಡ ಬೇಕಾಯಿತು ಬಳಕ ಸದನ ಸಮಾವೇಶಗೊಂಡಾಗ ಜೆಡಿಎಸ್ ಸದಸ್ಯ ಎ ಟ ರಾಮಸ್ವಾಮಿ ಸಮಸ್ಥೆ ಕುರಿತು ಚರ್ಚೆ ಅಗತ್ತ ಈ ವಿಷಯದಲ್ಲಿ ಸದನ ಸಮಿತಿ ಅಥವಾ ನ್ವಾಯಾಂಗ ತನಿಖೆಯಾಗಬೇಕು ಎಂದು ಒತ್ತಾಯಿಸಿದರು

ಶಿವಕುಮಾರ ಹಾಗೂ ಪ್ರತಿಪಕ್ಷಗಳ ನಡುವೆ ಕೋಲಾಹಲ ಸೃಷ್ಷಿಯಾಯಿತು ಮಧ್ಯ ಪ್ರವೇಶಿಸಿದ ಸಭಾಧ್ಯಕ್ಷರು ಕಲಾಪವನ್ನು ಇಂದಿಗೆ ಮುಂದೂಡಿದರು ವಿವಾದಿತ ಧ್ವನಿಮುದ್ರಿಕೆ ವಿಚಾರ ವಿಧಾನಪರಿಷತ್ತನಲ್ಲೂ ನಿನ್ನೆ ಪ್ರತಿಧ್ವನಿಸಿ ತಪ್ಪಿತಸ್ಥರ ವಿರುದ್ಧ ತ್ರಮಕ್ಕೆ ಆಗ್ರಹಿಸಿ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸದಸ್ಟರು ಸಭಾಪತಿಗಲ ಮುಂಭಾಗದಲ್ಲಿ ಧರಣಿ ನಡೆಸಿದ ಪ್ರಸಂಗ ನಡೆಯಿತು ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಆಡಳಿತಾರೂಢ ಪಕ್ಷದ ಸದಸ್ಟರ ಧರಣಿಗೆ ಆಕ್ಷೇಪ ವ್ಯಕ್ತಪಡಿಸಿದರು ಮಾತಿನ ಚಕಮಕಿ ಉಂಟಾದ ಹಿನ್ನೆಲೆ ಸಭಾಪತಿ ಕೆ

ಮತ್ತೇ ಸದನ ಸಮಾವೇಶಗೊಂಡಾಗಲೂ ಧರಣಿ ಮುಂದುವರಿಯಿತು ಹೀಗಾಗಿ ಕಲಾಪವನ್ನು ಮಧ್ಯಾಪ್ಯ ಒಂದು ಗಂಟೆಯವರೆಗೂ ಸಭಾಪತಿ ಮುಂದೂಡಿದರು ಮತ್ತೇ ಸದನ ಸಮಾವೇಶಗೊಂಡಾಗ ಜೆಡಿಎಸ್ ಕಾಂಗ್ರೆಸ್ ಸದಸ್ಯರು ಧರಣಿ ಮುಂದುವರಿಸಿದರು ಸಚಿವೆ ಜಯಮಾಲಾ ಆಡಳಿತ ಪಕ್ಷದ ಸದಸ್ಯರು ಧರಣಿ ಬಿಟ್ನು ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ ವೇಳೆ ಆಡಳಿತ ಪಕ್ಷದ ನಡೆ ಖಂಡಿಸಿ ಪ್ರತಿಪಕ್ಷೆ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ನೇತೃತ್ವದಲ್ಲಿ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದರು ನಂತರವೂ ಆರೋಪ ಪ್ರತ್ಸಾರೋಪಗಳು ತಾರಕಕ್ಕೇರಿದ ಹಿನ್ನೆಲೆ ಪರಿಷತ್ ಕಲಾಪವನ್ನು ಭೋಜನ ವಿರಾಮಕ್ಕೆ ಮುಂದೂಡಲಾಯಿತು

ವಿಷಯ ಮಂಡನೆಗೆ ಬಿಜೆಪಿ ಸದಸ್ಥರಿಂದ ತೀವ್ರ ಪ್ರತಿರೋಧ ವ್ಯಕ್ತವಾಯಿತು

ಮಹೇಶ ಮಾತನಾಡಲು ಮುಂದಾದ ವೇಳೆ ಕ್ರಿಯಾಲೋಪ ಎತ್ತಿದ ಬಿಜೆಪಿಯ ಆಯನೂರು ಮಂಜುನಾಥ ಸಚಿವರು ಮೇಲ್ನನೆ ಸದಸ್ತರಲ್ಲ ಅವರು ಚರ್ಚೆಯಲ್ಲಿ ಪಾಲ್ಗೊಳ್ಳುವುದು ಸರಿಯಲ್ಲ ಸರ್ಕಾರದ ಅಭಿಪ್ರಾಯವನ್ನು ಮಾತ್ರ ತಿಳಿಸಲು ಅವಕಾಶವಿದೆ ಎಂದರು ಈ ವೇಳೆ ಜೆಡಿಎಸ್ನ ಬಸವರಾಜ ಹೊರಟ್ಟ

ಎಮ್ ರೇವಣ್ಣ ಸಚಿವರ ಬೆಂಬಲಕ್ಕೆ ನಿಂತು ಮಾತು ಮುಂದುವರಿಸುವಂತೆ ಆಗ್ರಹಿಸಿದರು ಇದರಿಂದ ಆಡಳಿತ ಪ್ರತಿಪಕ್ಷದ ಸದಸ್ವರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಇಡೀ ಸದನದಲ್ಲಿ ಗದ್ದಲ ಹೆಚ್ಚಾಯಿತು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಮಾಧ್ಯಮ ಅಥವಾ ಪತ್ರಿಕೆ ಸಂಸ್ಥೆಗಳು ಇಂದು ಹಣದ ಲಾಭಾಂಶವನ್ನು ಲೆಕ್ಕ ಹಾಕದೇ ವೃತ್ತಿ ನಿಷ್ಠೆ ಕಾಪಾಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾಕ್ಷರ್ ಜಿ

ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಮಾಧ್ವಮ ಅಕಾಡಮಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಂವಿಧಾನದ ನಾಲ್ಕನೇ ಅಂಗವಾಗಿರುವ ಮಾಧ್ಯಮ ಸಮಾಜದ ಪ್ರತಿಬಿಂಬವಾಗಬೇಕು ಆದರೆ ಇಂದು ಮಾಧ್ಯಮ ಅಥವಾ ಪತ್ರಿಕೆ ಸಂಸ್ಥೆಗಳು ಹಣದ ಲಾಭಾಂಶ ಲೆಕ್ಕ ಹಾಕುವಂತಾಗಿದೆ ಇದರಿಂದ ಗುಣಮಟ್ಟದ ಸುದ್ದಿ ನೀಡಲು ಅಡ್ಡಿಯಾಗಬಹುದು ಎಂದರು ಮಾಧ್ಯಮ ಲೋಕದಲ್ಲಿ ಅನೇಕ ಪತ್ರಕರ್ತರು ತಮ್ಮ ವೃತ್ತಿಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದಾರೆ ಮಾಧ್ಯಮದಲ್ಲಿ ಉತ್ತಮ ಕೆಲಸ ಮಾಡಿದವರಿಗೆ ಮಾಧ್ಯಮ ಅಕಾಡೆಮಿ ಗೌರವ ಸಲ್ಲಿಸುವುದು ಶ್ಲಾಘನೀಯ ಈ ಪ್ರಶಸ್ತಿ ಇನ್ನೂ ಹೆಚ್ಚಿನ ಕೆಲಸ ಮಾಡುವುದಕ್ಕೆ ಪ್ರೇರಣೆಯಾಗಲಿ ಎಂದು ಆಶಿಸಿದರು

ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವ ವಿದ್ವಾಲಯವನ್ನು ವಿಭಜಿಸಿ ಹಾಸನದಲ್ಲಿ ಇನ್ನೊಂದು ವಿಶ್ವವಿದ್ಯಾಲಯ ಸ್ವಾಪಿಸಲು ಸರ್ಕಾರ ಮುಂದಾಗಿರುವುದು ಅಪಾಯಕಾರಿ ಬೆಳವಣಿಗೆ ಎಂದು ಮಾಜಿ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ಅಸಮಾಧಾನ ವ್ವಕಡಿಸಿದ್ದಾರೆ ಬೆಳಗಾವಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಭಜನೆಯಾದರೆ ಬೆಳಗಾವಿಯ ವಿಟಿಯು ಮುಚ್ಚಬೇಕಾಗುತ್ತದೆ ಎಂದು ಹೇಳಿದರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಭಜಿಸುವ ನಿರ್ಧಾರವನ್ನು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಬಜೆಟ್ನಿಂದ ತೆಗೆದುಹಾಕಬೇಕು ದಕ್ಷಿಣ ಕರ್ನಾಟಕದ ಶಾಸಕರು ಈ ವಿಷಯದಲ್ಲಿ ಚಿದಾರ್ಯ ತೋರಬೇಕು ಎಂದು ಅವರು ಮನವಿ ಮಾಡಿದರು ಈಗ ಚುಟುಕು ಸುದ್ಗಿ ಇಂದು ಸೂರ್ಯ ಆರಾಧನೆಯ ರಥಸಪ್ತಮಿ

ಸೂರ್ಯನು ಸಪ್ತಾಕ್ಷಗಳ ರಥವನ್ನೇರಿ ಉತ್ತರ ದಿಕ್ಕಿನ ಮಾರ್ಗದಲ್ಲಿ ಹೊರಟ ದಿನ ಸೂರ್ಯನಿಲ್ಲದೇ ಈ ಭೂಮಿಗೆ ಅಸ್ತಿತ್ವವೇ ಇಲ್ಲ ದೈನಿಕದ ಕರ್ತವ್ಯ ಪ್ರಜ್ಞೆ ಮೂಡಿಸುವ ಸೂರ್ಯ ಭೂಮಿಗೆ ಬೆಳಕನ್ನೂ ಜೀವರಾತಿಗಳಿಗೆ ಜೈತನ್ನವನ್ನು ನೀಡುವ ಶಕ್ತಿದೇವ ಮಾಘ ಮಾಸದಲ್ಲಿ ಸೂರ್ಯೋದಯಕ್ಕೂ ಮೊದಲು ಮಾಡುವ ಸ್ನಾನ ಅತ್ಯಂತ ಶ್ರೇಷ್ಠ ಎನ್ನಲಾಗುತ್ತದೆ ರೋಗ ನಿವಾರಣೆಗಾಗಿ ಸೂರ್ಯೋಪಾಸನೆ ಉತ್ತಮ ಎನ್ನಲಾಗಿದೆ ಆರೋಗ್ಯ ಇಲಾಖೆಯ ಗುತ್ತಿಗೆ ನೌಕರರು ಮುಷ್ತರದಲ್ಲಿರುವ ಹಿನ್ನೆಲೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸುವ ಉದ್ನೇಶದಿಂದ ಎಲ್ಲಾ ಜಿಲ್ಲಾ ಮತ್ತು ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿಗಳು ವೈದ್ಧರು ಹಾಗೂ ಸಿಬ್ಬಂದಿಗೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯ ನಿರ್ವಹಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆಯ ಆಯುಕ್ತ ಪಂಕಜಕುಮಾರ್ ಪಾಂಡೆ ಸುತ್ತೋಲೆ ಹೊರಡಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ತೈಲ ಉತ್ಪಾದಕರು ಮತ್ತು ಗ್ರಾಹಕರ ಹಿತಾಸಕ್ತಿಯಲ್ಲಿ ಸಮತೋಲನ ಸಾಧಿಸಲು ಬೆಲೆ ನಿಗದಿ ವ್ಯವಸ್ಥೆ ಅಗತ್ಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ ಿ ಪಂಡಿತ್ ದೀನ ದಯಾಳ ಉಪಾಧ್ಯಾಯರ ಪುಣ್ಯ ಸ್ಮರಣೆ ಸಮರ್ಪಣಾ ದಿನವಾಗಿ ಆಚರಣೆ

ಆಡಿಯೋ ಸಿಡಿ ವಿವಾದ ಉಭಯ ಸದನಗಳಲ್ಲಿ ಗದ್ದಲ ಕಲಾಪ ಇಂದಿಗೆ ಮುಂದೂಡಿಕೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ಕಾಯವಾಯಿತು